ಯಡಿಯೂರಪ್ಪ ಸೂಚನೆ

ಕಾರವಾರದ ವೈದ್ಯಕೀಯ ವಿಜ್ವಾನ ಸಂಸ್ಥೆ ಸಕಲ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ಕೊರೋನಾ ಸೋಂಕು ನಿರ್ವಹಣೆಗೆ ಸಮರ್ಪಕವಾಗಿ ಸಜ್ನುಗೊಂಡಿದೆ ಎಂದು ಉತ್ತರಕನ್ನಡ ಜಿಲ್ಲಾಧಿಕಾರಿ ಡಾ ಹರೀಶ್ ಕುಮಾರ್ ತಿಳಿಬದ್ದಾರೆ

ಜಿಲ್ಲೆಯ ಕಾರ್ಮಿಕ ಅಧಿಕಾರಿ ಭೂ ವಿಜ್ಞಾನಿ ಸೇರಿದಂತೆ ಹಲವು ಅಧಿಕಾರಿಗಳ ಪಟ್ಟಯನ್ನು ಜಿಲ್ಲಾಡಳಿತ ಸಿದ್ದಪಡಿಸಿದೆ ಎಂದು ನಮ್ನ ಪ್ರತಿನಿಧಿ ತಿಳಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ರೆಡ್ಕ್ರಾಸ್ವತಿಯಿಂದ ರಕ್ಷಣಾ ಪರಿಕರಗಳು ಹಾಗೂ ಆಹಾರ ಧಾನ್ನದ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾ ರೆಡ್ಕ್ರಾಸ್ ಸಭಾಪತಿ ಬಿ

ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿಂದು ಕೊರೊನಾ ಸೋಂಕು ನಿಯಂತ್ರಣ ಕುರಿತು ಜಿಲ್ಲಾ ಹೊಲೀಸ್ ವರಿಷ್ಠಾಧಿಕಾರಿ ರಾಧಿಕಾ ನೇತೃತ್ವದಲ್ಲಿ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ಈ ಸಂಧರ್ಭದಲ್ಲಿ ನಗರದ ಜನರು ಪೊಲೀಸರ ಮೇಲೆ ಹೋವಿನ ದಳಗಳನ್ನು ಎರಚಿ ಗೌರವ ಸಲ್ಲಿಸಿದರು

ಲತಾ ತಿಳಿಸಿದ್ದಾರೆ

ಚಾಮರಾಜನಗರ ಜೆಲ್ಲೆಯಲ್ಲಿ ಲಾಕ್ಡೌನ್ನಿಂದ ಸ್ಟಗಿತಗೊಂಡಿದ್ದ ಗುಡಿ ಕೈಗಾರಿಕೆಗಳು ಇಂದಿನಿಂದ ಪುನರಾರಂಭಗೊಂಡಿದೆ ಗ್ರಾಮಗಳಲ್ಲಿರುವ ಆಲೆಮನೆಗಳು ಸಹ ಚಟುವಟಕೆ ಆರಂಭಿಸಿವೆ ಈ ಕುರಿತು ಕಬ್ಲು ಬೆಳೆಗಾರ ಶಿವಪ್ಪ ಆಕಾಶವಾಣಿಯೊಂದಿಗೆ ಮಾತನಾಡಿ ತಾವು ಕಬ್ಲು ಕಟಾವು ಮಾಡಿ ಬೆಲ್ಲ ತಯಾರಿಸುವ ಕಾಯಕದಲ್ಲಿ ನಿರತರಾಗಿದ್ದು ಸರ್ಕಾರ ಸಕಾಲದಲ್ಲಿ ನಿರ್ಬಂಧ ಸಡಿಲಿಸಿದೆ ಎಂದು ಸಂತಸ ವ್ಯಕಪಡಿಸಿದರು ಧಾರವಾಡ ಜಿಲ್ಲೆಯ ಬಣದೂರ ಗ್ರಾಮದಲ್ಲಿ ಲಾಕೆಡೌನ್ ಸಂದರ್ಭದಲ್ಲಿ ಮಿನಿ ಸರಕು ಸಾಗಾಣೆ ವಾಹನದಲ್ಲಿ ಸರಸ್ವತಿ ಎಂಬ ಬಾಣಂತಿ ತನ್ನ ಎರಡು ವಾರದ ಹಸುಗೂಸಿನೊಂದಿಗೆ ವಾಸಿಸುತ್ತಿರುವುದನ್ನು ಪತ್ತೆ ಹಚ್ಚಿರುವ ಜಿಲ್ಲಾ ಸಿಡಿಪಿಒ ಅಧಿಕಾರಿ ಅನ್ನಪೂರ್ಣ ಸಂಗಳದ ಸ್ವಳಕ್ಕೆ ಭೇಟಿ ನೀಡಿ ತಾಯಿ ಮಗುವಿನ ಆರೋಗ್ಯ ವಿಚಾರಿಸಿದರು ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ವಿತರಿಸುವುದಾಗಿ ಭರವಸೆ ನೀಡಿದರು ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿ ಸಂದರ್ಭದಲ್ಲಿ ಮದ್ದದಂಗಡಿಗಳಲ್ಲಿ ಮದ್ದ ದಾಸ್ತಾನು ಖಾಲಿಯಾಗಿರುವ ಬಗ್ಗೆ ದೂರುಗಳು ಬಂದಿದ್ದು ಈ ಬಗ್ಗೆ ತಪಾಸಣೆ ನಡೆಸುವಂತೆ ಜೆಲ್ಲಾಧಿಕಾರಿ ಸಿಂಧೂ ರೂಪೇಶ್ ಅಧಿಕಾರಿಗಳಗೆ ಆದೇಶಿಸಿದ್ದಾರೆ

ಎಸ್ ಯಡಿಯೂರಪ್ಪ ಜೆಲ್ನಾಧಿಕಾರಿಗಳಿಗೆ ವಿಡಿಯೋ ಸಂವಾದದ ಮೂಲಕ ಸೂಚಿಸಿದ್ದಾರೆ ಸಮಾಜ ಕಲ್ಲಾಣ ಇಲಾಖೆಯ ವಿದ್ಯಾರ್ಥಿನಿಲಯಗಳನ್ನು ಸಾರ್ವಜನಿಕರಿಗೆ ಆಹಾರ ಧಾನ್ಯ ವಿತರಣೆಗೆ ಬಳಸಿಕೊಳ್ಳಬೇಕು ಅಂತರ್ಜಿಲ್ಲೆ ಮತ್ತು ಅಂತಾರಾಜ್ಞ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಞ ಒದಗಿಸುತ್ತಿದ್ದು

ಈ ಮಧ್ಯೆ ಕರ್ನಾಟಕದಲ್ಲಿ ನೆಲೆಸಿರುವ ಒಡಿತಾ ರಾಜ್ಯದ ವಲಸೆ ಕಾರ್ಮಿಕರನ್ನು ಆ ರಾಜ್ಯಕ್ಷೆ ಕಳುಹಿಸುವ ಕುರಿತು ಅಲ್ಲಿಯ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಹಾಗೂ ಕೇಂದ್ರ ಸಚಿವ ಧಮೇಂದ್ರ ಶ್ರಧಾನ್ ಅವರೊಂದಿಗೂ ಯಡಿಯೂರಪ್ಪ ವಿಡಿಯೋ ಸಂವಾದ ನಡೆಸಿದರು

ನೇಕಾರರ ಸಮಸ್ಥೆಗಳನ್ನು ಬಗೆಹರಿಸುವ ಬಗ್ಗೆ ಪ್ರತ್ಯೇಕ ಸಭೆ ಕರೆಯಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿ ನೆಲೆಸಿರುವವರು ಸೂಕ್ತ ತಂತ್ರಜ್ಞಾನ ಸೌಲಭ್ಯವಿಲ್ಲದಿದ್ದಲ್ಲಿ ಬೆಂಗಳೂರು ಒನ್ ಕೇಂದ್ರಗಳು ಬಿಬಿಎಂಪಿ ವಾರ್ಡ್ ಕಚೇರಿಗಳಲ್ಲೂ ಅರ್ಜ ಸಲ್ಲಿಸಬಹುದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ಮಾಡಿರುವ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ತಿಳಿಸಲಾಗಿದೆ

ಬಳಿಕ ಸುದ್ವಿಗಾರರೊಂದಿಗೆ ಮಾತನಾಡಿದ ಸಚಿವರು ಆಹಾರ ಮತ್ತು ನಾಗರಿಕ ಪೂರ್ನೆಕೆ ಸಚಿವ ಕೆ

ಜಿ

ಸ್ನಾಯತ್ತ ಸಂಸ್ಥೆಯಾಗಿರುವ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳಗೆ ಆಹಾರ ಸಿಬ್ಬಂದಿ ವೇತನ ಮತ್ತಿತರ ಚಟುವಟಿಕೆಗಳಿಗೆ ಆರ್ಥಿಕ ನೆರವಿನ ಅಗತ್ತವಿದ್ದು ಇದಕ್ಕೆ ಸೂಕ್ಷ ರೀತಿಯಲ್ಲಿ ಸ್ಸಂದಿಸಬೇಕೆಂದು ಕೋರಿ ಇನ್ನೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆ ಡಾ ಸುಧಾಮೂರ್ತಿ ಅವರಿಗೆ ಪತ್ರ ಬರೆಯಲಾಗಿದೆ ಎಂದು ಅವರು ತಿಳಿಸಿದರು

ಯಶವಂತಪುರ ಎಪಿಎಂಸಿ ಯಾರ್ಡ್ ಮಾಗಡಿ ರಸ್ತೆಯ ಕಾವೇರಿಪುರ ಗುಡ್ಡದಲ್ಲಿ ಬಹುವಸತಿ ಸಮುಚ್ಲಯ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವವರನ್ನು ಭೇಟಿಯಾಗಿ ಸದ್ದದಲ್ಲೇ ಬೆಂಗಳೂರು ನಗರದಲ್ಲಿ ಕಟ್ಟಡ ಸೇರಿದಂತೆ ಎಲ್ಲಾ ಬೃಹತ್ ನಿರ್ಮಾಣ ಚಟುವಟಿಕೆ ಆರಂಭವಾಗಲಿವೆ

ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಆಹಾರ ಧಾನ್ಹ ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ತಾವು ಭೇಟ ನೀಡುತ್ತಿರುವ ಸ್ಥಳಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಮಾಲೀಕರೊಂದಿಗೆ ಮಾತನಾಡಿ ಕಾರ್ಮಿಕರಿಗೆ ಕೂಲಿ ಹಣವನ್ನು ಕೂಡಲೇ ವಿತರಿಸುವಂತೆ ಸೂಚಿಸಲಾಗುತ್ತಿದೆ ಎಂದರು ರಾಜ್ವದಲ್ಲಿ ಅಂತರ್ಜಲ ಚೇತನ ಎಂಬ ವಿಶೇಷ ಯೋಜನೆಯನ್ನು ಆರ್ಟ್ ಆಫ್ ಲೀವಿಂಗ್ ಸಂಸ್ಟೆಯ ಸಹಯೋಗದೊಂದಿಗೆ ಚಾರಿಗೆ ತರಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಶಿವಮೊಗ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕುರಿತು ಸಂಸ್ವೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದು ಅಂತರ್ಜಲ ವ್ಯದ್ಧಿಗೆ ಆದ್ದತೆ ನೀಡಲಾಗುತ್ತಿದೆ ಮೊದಲ ಹಂತದಲ್ಲಿ ಶಿವಮೊಗ್ಗ